ಜೈ ಶಂಕರ್ ಪ್ರತಿಪಾದನೆ

ಹಲವು ರಾಜ್ಯಗಳಲ್ಲಿ ಅಸಹನೀಯ ತಾಪಮಾನ

ಭುವನೇಶ್ವರದಲ್ಲಿ ಅಂತಾರಾಷ್ಟೀಯ ಪುರುಷರ ಹಾಕಿ ಒಕ್ಕೂ ಟದ ಫೈನಲ್ಪ್ ಇಂದು ಆರಂಭ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ಪ್ರಸಕ್ತ ಹಣಕಾಸು ವರ್ಷದ ದ್ರೈಮಾಸಿಕ ಹಣಕಾಸು ನೀತಿ ಪ್ರಕಟಿಸಿದೆ

ಗೌರ್ತರ್ ಅಧ್ಯಕ್ಷತೆಯ ಸಮಿತಿ ಹಣಕಾಸು ಸದ್ವಧತೆ ಕಾಪಾಡಿಕೊಳ್ಳುವ ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳುತ್ತಲೇ ಇದೆ

ವಿಶ್ವದಲ್ಲಿ ಭಾರತದ ಸ್ಲಾನಮಾನ ಅತಿ ಎತ್ತರಕ್ಕೆ ಏರಿದ್ದು ಜನತೆಯ ನಿರೀಕ್ಷೆಗಳು ಹೆಚ್ಚಾಗಿವೆ ನೆರೆ ದೇಶಗಳ ಜೊತೆ ಆರ್ಥಿಕ ಬೆಳವಣಿಗೆಯೂ ವ್ವದ್ದಿಯಾಗಿದೆ ಎಂದು ಅವರು ಪ್ರತಿಪಾದಿಸಿದರು ಭಾರತದ ವಿದೇಶಾಂಗ ನೀತಿ ದ್ವಿಪಕ್ಷೀಯ ಹಾಗೂ ಯಾಂತ್ರಿಕ ಕೌಶಲ್ಯವೃದ್ದಿಯೂ ವ್ಯಾಪಾರ ವಹಿವಾಟಿನ ಜೊತೆಗೆ ಸುಧಾರಣಾ ಕ್ರಮಗಳಿಂದ ಏರಿಕೆಯಾಗಿದೆ ಎಂದರು ಜಾಗತೀಕರಣ ಮತ್ತು ಉದಾರೀಕರಣದ ಜೊತೆಗೆ ಚಲನಶೀಲತೆ ಭಾರತದ ಕೀರ್ತಿ ಪತಾಕೆ ಏರಿಕೆಗೆ ಕಾರಣವಾಗಿದೆ ಎಂದು ಡಾ

ಏಷ್ಯಾ ರಾಷ್ಟ್ಗಳಲ್ಲಿ ವಿಶ್ವಾಸಾರ್ಹತೆ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಭಾರತದ ನಿಲುವಿಗೆ ಎಲ್ಲೆಡೆ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಸೇರ್ಪಡೆಗೊಳ್ಳುವಂತೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ದೆಹಲಿ ಒಡಿಶಾ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದ್ದಾರೆ ಈ ಬಗ್ಗೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವ ಡಾ

ಒಕ್ಕೂಟ ಸಹಕಾರ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಅಗತ್ಯ ಹಣಕಾಸು ಸಂಪನ್ಮೂಲವನ್ನು ಒದಗಿಸಿಕೊಡಲಾಗುವುದು ಎಂದು ಸ್ವಷ್ವಪಡಿಸಿದ್ದಾರೆ ಈ ಕುರಿತಂತೆ ಡಾ ಹರ್ಷವರ್ಧನ್ ಅವರು ಈಗಾಗಲೇ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಸದ್ಯದಲ್ಲೇ ತೆಲಂಗಾಣ ಮುಖ್ಯಮಂತ್ರಿ ಕೆ

ಆಯುಷ್ಟಾನ್ ಭಾರತ ಯೋಜನೆಯನ್ನು ದೇಶದ ಎಲ್ಲಾ ದುರ್ಬಲ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಅನುಕೂಲಕ್ಕಾಗಿ ರೂಪಿಸಿದ್ದು ಅದರಿಂದ ಕೋಟ್ಯಾಂತರ ಜನ ಪ್ರಯೋಜನ ಪಡೆಯುತ್ತಿದ್ದಾರೆ

ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸುತ್ತಿದ್ದು ಕೇರಳ ರಾಜ್ಯ ಆರೋಗ್ಯ ಸಚಿವೆ ಕೆ

ಶೈಲಜಾ ಅವರೊಂದಿಗೆ ಈ ಕುರಿತಂತೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದ್ದಾರೆ ನಿಪಾ ಸೋಂಕು ಪತ್ತೆಯಾದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಕೇರಳ ಅರೋಗ್ಯ ಇಲಾಖೆ ಕೈಗೊಂಡ ಸಾರ್ವಜನಿಕ ಕ್ರಮಗಳನ್ನು ಕೇಂದ್ರ ತಂಡ ಪರಾಮರ್ಶಿಸುತ್ತಿದೆ ಎಂದು ಸಚಿವರು ಹೇಳಿದರು ಸೋಂಕಿತರ ಚಿಕಿತ್ಸೆಗಾಗಿ ಎರ್ನಾಕುಲಂನ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತ್ಯೇಕ ವಾರ್ಡ್ ಸ್ಡಾಪಿಸಲಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಪರಿಸರ ಸಂರಕರ್ವಣೆ ಉದ್ದೇಶದಿಂದ ಹೊಸದಾಗಿ ಆರಂಭಿಸಿರುವ ಸೆಲ್ವಿ ವಿತ್ ಸ್ಯಾಪ್ಷಿಂಗ್ ಅಭಿಯಾನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವ್ಡೇಕರ್ ಇಂದು ಮುಂಬೈನ ಫಿಲ್ಮಂ ಇನ್ಬಿಟಿಟ್ಯೂಟ್ ಅವರಣದಲ್ಲಿ ಸಸಿ ನೆಡಲಿದ್ದಾರೆ ಅವರು ಈ ವರ್ಷದ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಭಾರತೀಯ ಸಿನಿಮಾದ ರಾಷ್ತೀಯ ಮ್ಯೂಸಿಯಂಅನ್ನು ವೀಕ್ಷಿಸಲಿದ್ದಾರೆ ಆ ವೇಳೆ ಅವರು ಸಿನಿಮಾ ಕ್ಷೇತ್ರದ ಹೆಸರಾಂತ ತಾರೆಯರೊಂದಿಗೆ ಸಂವಾದ ನಡೆಸುವರು ಮತ್ತು ಅಭಿಯಾನವನ್ನು ಮುಂದುವರಿಸಿಕೊಂಡು ಹೋಗುವಂತೆ ಅವರಲ್ಲಿ ಮನವಿ ಮಾಡಲಿದ್ದಾರೆ ಭಾರತದಲ್ಲಿ ಸ್ಲಚ್ಲ ಭಾರತ್ ಅಭಿಯಾನ್ ಯೋಜನೆಯಿಂದ ಅಂತರ್ಜಲದಲ್ಲಿ ಕಲುಷಿತ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಎಂದು ಯುನಿಸೆಫ್ ವರದಿ ಮಾಡಿದೆ ಸ್ಲಚ್ಲತೆ ಮತ್ತು ಶುಚಿತ್ಸಕ್ಕೆ ಆದ್ನತೆ ನೀಡುವ ಈ ಅಭಿಯಾನದಿಂದ ದೇಶದ ಹಲವು ಭಾಗಗಳಲ್ಲಿ ಅಂತರ್ಜಲದ ಕಲುಷಿತ ಪ್ರಮಾಣ ಕುಸಿತವಾಗಿದೆ ಎಂದು ಜರ್ಮನಿಯ ಸ್ವಚ್ಲ ಭಾರತ್ ಮಿಷನ್ ಸಂಸ್ಡೆ ವರದಿ ಮಾಡಿದೆ

ಮೇಲ್ಮೈ ನೀರಿನ ಸಂರಕ್ಷಣೆ ಭೂಮಿ ವಾಯು ಮಾಲಿನ್ಯ ತಡೆ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಕೆಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ ಎಂದು ಅವರು ಹೇಳಿದರು

ರಾಷ್ಟ್ಗ ರಾಜಧಾನಿ ದೆಹಲಿಯಲ್ಲಿ ತೀವ್ರ ಧಗೆಯ ವಾತಾವರಣವಿದ್ದು ಉಷ್ಣಾಂಶದಲ್ಲಿ ಮತ್ತಷ್ಟು ಏರಿಕೆ ಕಂಡುಬಂದಿದೆ

ಹಿಮಾಚಲ ಪ್ರದೇಶದಲ್ಲೂ ಉಷ್ಣಾಂಶದಲ್ಲಿ ಏರಿಕೆ ಕಂಡುಬಂದಿದ್ದು ಕೆಲವೆಡೆ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ಆರ್ಥಿಕ ಬೆಳವಣಿಗೆಗೆ ಒತ್ತು ನೀಡಲು ಹಾಗೂ ಬಂಡವಾಳ ಹೂಡಿಕೆ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಗೆ ಆದ್ಯತೆ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ಹೊಸ ಸಂಪುಟ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಈ ಸಂಬಂಧ ರಚಿನೆಯಾಗಿರುವ ಐದು ಮಂದಿಯ ಸಮಿತಿಯಲ್ಲಿ ಗ್ಬಹ ಸಚಿವ ಅಮಿತ್ ಶಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿದ್ದಾರೆ ಎಂದು ಸರ್ಕಾರದ ಉನ್ನತ ಮೂಲಗಳು ತಿಳಿಸಿವೆ

ಅದರಲ್ಲಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೊಮರ್ ಮಾನವ ಸಂಪನ್ಮೂಲ ಸಚಿವ ರಮೇಶ್ ಪೊಕ್ರಿಯಾಲ್ ನಿಶಾಂಕ್ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಕೌಶಲ್ಯ ಮತ್ತು ಉದ್ಯಮ ಸಚಿವ ಮಹೇಂದ್ರನಾಥ್ ಪಾಂಡೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಸಂತೋಷ್ ಗಂಗ್ವಾರ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿದ್ದಾರೆ ಜೊತೆಗೆ ಈ ಸಮಿತಿಯಲ್ಲಿ ಹಿರಿಯ ಸಚಿವರಾದ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಮತ್ತು ನಿತಿನ್ ಗಡ್ನರಿ ಅವರೂ ಸಹ ಇದ್ದಾರೆ

ದೆಹಲಿಯಲ್ಲಿ ರಾಜ್ಯಮಟ್ಪದ ತರಬೇತಿ ನೀಡುವ ತರಬೇತುದಾರರಿಗೆ ಏರ್ಪದಿಸಿದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಾಮಾನ್ನ ಸೇವಾ ಕೇಂದ್ರದಲ್ಲಿ ಗುಣಮಟ್ಟದ ದಾಖಲೆಗಳನ್ನು ನಮೂದಿಸಿ ಅವುಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವ ಉದ್ದೇಶವನ್ನು ಇಲಾಖೆ ಹೊಂದಿದೆ ಎಂದರು

ನಿನ್ನೆ ಈದ್ ಹಬ್ಬದ ಸಂದರ್ಭದಲ್ಲಿ ಈ ಹಿಂಸಾಚಾರ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಪ್ರತಿಕೂಲ ಹವಾಮಾನ ದಟ್ವ ಅರಣ್ಯ ಮತ್ತಿತರ ಅಡೆತಡೆಗಳ ನಡುವೆಯೂ ಶೋಧ ಕಾರ್ಯವನ್ನು ಚುರುಕುಗೊಳಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ

ಪ್ರತಿಕೂಲ ಹವಾಮಾನದ ಕಾರಣ ನಿನ್ನೆ ರಾತ್ರಿ ಹೆಲಿಕಾಪ್ಟರ್ ಶೋಧ ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು